ಸದಾನಂದಗೌಡ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ಯಾವುದೇ ಪ್ರಯತ್ನ ಮಾಡುತ್ತಿಲ್ಲ ಈ ಕುರಿತು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಸಮನ್ನಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮಾಡುತ್ತಿರುವ ಆರೋಪಗಳಲ್ಲಿ ಯಾವುದೇ ಸತ್ನಾಂಶವಿಲ್ಲ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಬೂತ್ ಮಟ್ಟದಿಂದಲೇ ಪಕ್ಷವನ್ನು ಬಲಪಡಿಸುವ ಕೆಲಸಕ್ಕೆ ಚಾಲನೆ ನೀಡಿದೆ ಎಂದರು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎಂದು ಹೇಳುತ್ತಿದ್ದಾರೆ ಜೆಡಿಎಸ್ ಶಾಸಕರು ಹೆಚ್

ಕುಮಾರಸ್ವಾಮಿ ಎನ್ನುತ್ತಿದ್ದಾರೆ ಹೀಗಾಗಿ ಮೈತ್ರಿ ಸರ್ಕಾರ ಗೊಂದಲದ ಗೂಡಾಗಿದೆ ಎಂದು ಅವರು ಹೇಳದರು ತುಮಕೂರು ಬಳಿ ನಿರ್ಮಾಣವಾಗಿರುವ ಜಪಾನ್ ಕೈಗಾರಿಕಾ ವಸಹಾತು ಕೇಂದ್ರದಲ್ಲಿ ಜಪಾನಿ ಮಾದರಿ ಗ್ರಾಮವನ್ನು ನಿರ್ಮಿಸುವ ಆಲೋಚನೆ ಇದೆ ಎಂದು ಜಪಾನ್ ರಾಯಬಾರಿ ಕಛೇರಿಯ ಕೌನ್ಸಿಲ್ ಜನರಲ್ ತಾಕ ಮಾಕಿ ಗಿಟ ಕಾವಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ವಿರ್ಪಡಿಸಿದ್ದ ಜಪಾನಿ ಹಬ್ಬ ಉದ್ವಾಟಿಸಿ ಮಾತನಾಡಿದ ಅವರು ಇದರಿಂದ ಕರ್ನಾಟಕ ಜಪಾನ್ ನಡುವಣ ಜನರ ಸಂಬಂಧಗಳು ಮತ್ತಷ್ಟು ಬೆಸೆಯಲಿವೆ ಎಂದರು ಇನ್ನು ಒಂದು ತಿಂಗಳಲ್ಲಿ ಬೆಂಗಳೂರು ಮತ್ತು ಜಪಾನ್ ನಡುವೆ ನೇರ ವಿಮಾನ ಸಂಪರ್ಕ ಏರ್ಪಡಲಿದ್ದು ಪರಿಣಾಮವಾಗಿ ಉಭಯ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಮತ್ತಷ್ಟು ಹೆಚ್ಚಾಗುವುದಲ್ಲದೇ ಪ್ರವಾಸೋದ್ಯಮ ಅಭಿವೃದ್ದಿಗೂ ನೆರವಾಗಲಿದೆ ಎಂದರು

ಭಾರತೀಯ ವಿಜ್ವಾನ ಮಂದಿರದ ಪ್ರೊಫೆಸರ್ ಮೋಹನ್ ಮಾತನಾಡಿ ಜಪಾನಿಯರು ತಿಸ್ತು ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲಿ ಅಸಾಧಾರಣ ಪ್ರಗತಿ ಸಾಧಿಸಿದ್ದಾರೆ

ಮೈಸೂರಿನಲ್ಲಿ ಪ್ರಧಾನಮಂತ್ರಿ ಜನೌಪಧಿ ಮಳಿಗೆ ಉದ್ಘಾಟನೆ ಬಳಿಕ ಅವರು ಈ ವಿಷಯ ತಿಳಿಸಿದರು

ಕೇಂದ್ರ ಸರ್ಕಾರ ಬಡವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ಇದಕ್ಕಾಗಿಯೇ ಆಯುಷ್ಠಾನ್ ಭಾರತ್ ಎಂಬ ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ ಇದಲ್ಲದೇ ಪ್ರಸಕ್ತ ಸಾಲಿನ ಮುಂಗಡ ಪತ್ರದಲ್ಲಿ ಬಡವರು ಮತ್ತು ಕಾರ್ಮಿಕರ ಆರೋಗ್ಯ ಸುಧಾರಿಸಲು ಹೆಚ್ಚಿನ ಪಣ ಮೀಸಲಿಟ್ಟದೆ ಎಂದು ಕೇಂದ್ರ ಸಚಿವರು ಹೇಳದರು

ಇದರಿಂದ ರೈತ ಸಮುದಾಯದಲ್ಲಿ ಹೊಸ ಭರವಸೆ ಮೂಡಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ

ಸಭೆಯಲ್ಲಿ ಮೋರ್ಚಾದ ಅಧ್ಯಕ್ಷ ಲಕ್ಷಣ ಸವದಿ ರಾಷ್ಟೀಯ ಹಾಗೂ ರಾಜ್ಯ ರೈತ ಮೋರ್ಚಾದ ಪದಾಧಿಕಾರಿಗಳು ಜೆಲ್ಲಾ ಅಧ್ಯಕ್ಷರು ಪ್ರಧಾನಕಾರ್ಯದರ್ತಿಗಳು ಉಪ್ಯಾತರಿದ್ದರು

ಈ ಉಪನಗರ ರೈಲು ಸೇವೆಯಿಂದ ಅವರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ರಸ್ತೆ ಮೇಲಿನ ಸಂಚಾರದ ಒತ್ತಡ ಕಡಿಮೆಯಾಗಲಿದೆ ಎಂದರು

ಬಜೆಟ್ ಫೋಷಣೆಯನ್ನು ಈ ತಿಂಗಳಲ್ಲೇ ಜಾರಿ ಮಾಡಲು ಎಲ್ಲಾ ಕ್ರಮ ಕ್ಕೆಗೊಳ್ಳಲಾಗಿದೆ ಎಂದರು

ಆ ನಂತರ ದೇಶಾದ್ಯಂತ ಈ ಯೋಜನೆಯನ್ನು ಕಾರ್ಯಗತ ಮಾಡಲು ಎಲ್ಲಾ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಇದಕ್ಕೆ ಬೇಕಾದ ದತ್ತಾಂಶ ಸಿದ್ದಪಡಿಸಲಾಗಿದೆ ಎಂದು ಅವರು ಹೇಳಿದರು